ಕೊರೋನಾ ಸೋಂಕು ಪ್ರಕರಣಗಳು ವರದಿಯಾಗದ ಜಿಲ್ಲೆಗಳಲ್ಲಿ ಇಂದಿನಿಂದ ಅನುಸೂಚಿತ ಸೇವೆಗಳಲ್ಲಿ ಕೆಲ ಸಡಿಲಿಕೆಗಳಿಗೆ ಅವಕಾಶ ಕಲ್ಪಿಸಿ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಪರಿಷ್ಠರಿಸಿದೆ ಆದರೆ ಲಾಕ್ಡೌನ್ ನಿರ್ಬಂಧಗಳನ್ನು ಕಟ್ಪುನಿಟ್ಲಾಗಿ ಪಾಲಿಸಲು ತನ್ನ ಸರಣಿ ಸೂಚನೆಗಳಲ್ಲಿ ತಿಳಿಸಿದೆ ಮಾರ್ಗಸೂಚಿಯಂತೆ ರಕ್ಷಣೆ ಕೆಂದ್ರ ಸಶಸ್ತ ಪೊಲೀಸ್ ಪಡೆಗಳು ಆರೋಗ್ಲ ಮತ್ತು ಕುಟುಂಬ ಕಲ್ಲಾಣ ವಿಪತ್ತು ನಿರ್ವಹಣೆ ಮುನ್ನೂಚನೆ ನೀಡುವಂತಹ ಸಂಸ್ನೆಗಳಾದ ಭಾರತೀಯ ಹವಾಮಾನ ಇಲಾಖೆ ನ್ನಾಷನಲ್ ಇನ್ಫಾರ್ ಯುವ ಕೇಂದ್ರ ಹಾಗೂ ಕಸ್ಸಮ್ಸ್ ಇಲಾಖೆಗಳು ಯಾವುದೇ ನಿರ್ಬಂಧವಿಲ್ಲದೆ ಕಾರ್ಯ ನಿರ್ವಹಿಸಬಹುದಾಗಿದೆ

ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯ ನಿರ್ವಹಿಸುವ ಕೈಗಾರಿಕೆಗಳು ಹಾಗೂ ಅತ್ಯಗತ್ಯ ಪದಾರ್ಥಗಳ ಉತ್ಪಾದಕ ಫಟಕಗಳು ಕಾರ್ಯ ನಿರ್ವಹಿಸಲಿವೆ ಮೀನುಗಾರಿಕೆಯ ಮತ್ತ್ಯ ಉದ್ದಮದ ಕಾರ್ಯಾಚರಣೆ ಮೀನು ಸಾಗಾಣಿಕೆ ಹಾಗೂ ಈ ಚಟುವಟಿಕೆಯಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಅನುಮತಿ ನೀಡಲಾಗಿದೆ

ಕುಕ್ಕಟೋದ್ದಮ ಹೈನುಗಾರಿಕೆ ಚಟುವಟಕೆಗಳಗೆ ಅವಕಾಶ ಕಲ್ಪಿಸಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಮಾಹಿತಿ ತಂತ್ರಜ್ಞಾನ ತಯಾರಿಕೆ ಕಲ್ಲಿದ್ದಲು ಉತ್ಪಾದನೆ ಗಣಿ ಹಾಗೂ ಖನಿಜ ಉತ್ಪಾದನೆ ಪದಾರ್ಥಗಳ ಪ್ಲಾಕೇಜಿಂಗ್ ಫಟಕಗಳಗೂ ಕಾರ್ಯನಿರ್ವಹಿಸಲು ಅನುಮತಿ ನೀಡಲಾಗಿದೆ

ಮಹಾತ್ನ ಗಾಂಧಿ ರಾಷ್ಷೀಯ ಗ್ರಾಮೀಣ ಉದ್ಲೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳಿಗೆ ಅನುಮತಿ ಕಲ್ಪಿಸಲಾಗಿದ್ದು ಸಾಮಾಜಿಕ ಅಂತರ ಪಾಲಿಸುವುದು ಹಾಗೂ ಮುಖಗವಸು ಧರಿಸುವುದನ್ನು ಕಡ್ಗಾಯಗೊಳಿಸಲಾಗಿದೆ

ನೇರ ನಗದು ವರ್ಗಾವಣೆಯಿಂದ ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾಯಿಸಲಾಗಿದ್ದು ಇದರಿಂದ ಸೋರಿಕೆ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಿ ಜನರಿಗೆ ನೇರವಾಗಿ ಸರ್ಕಾರದ ಹಣ ತಲುಪಿಸಲಾಗಿದೆ

ಪ್ರಧಾನಮಂತ್ರಿ ಕಿಸಾನ್ ಮಹತ್ನಾಗಾಂಧಿ ರಾಷ್ಷೀಯ ಉದ್ಲೋಗ ಬಾತರಿ ಯೋಜನೆ ಪ್ರಧಾನಮಂತ್ರಿ ಮಾತ್ಯವಂದನಾ ಯೋಜನಾ ಸೇರಿದಂತೆ ವಿವಿಧ ಯೋಜನೆಗಳಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಪ್ರಧಾನಮಂತ್ರಿ ಗರೀಬ್ ಯೋಜನಾ ಅಡಿಯಲ್ಲೂ ಹಣವನ್ನು ಪಾವತಿಸಲಾಗಿದೆ

ಈ ಕೇಂದ್ರಗಳಲ್ಲಿ ಸೋಂಕು ರೋಗಿಗಳಿಗೆ ವಿಶೇಷವಾಗಿ ಚಿಕಿತ್ಲ ಕಲ್ವಿಸಲಾಗುತ್ತಿದೆ ಕರ್ನಾಟಕದಲ್ಲಿ ಇಂದು ಹೊಸದಾಗಿ ಐವರಿಗೆ ಕೊರೊನಾ ಸೋಂಕು ಕಾಣಿಸಿಕೊಂಡಿದೆ ಎಂದು ಆರೋಗ್ಡ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಮಾಹಿತಿ ನೀಡಿದೆ ಈ ಎಲ್ಲಾ ಐದು ಪ್ರಕರಣಗಳು ಕಲಬುರಗಿಯಲ್ಲಿ ವರದಿಯಾಗಿದೆ

ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿ ಕಾನೂನು ಪಾಲನೆ ಮಾಡುವ ಮತ್ತು ಆರೋಗ್ಲ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವವರ ವಿರುದ್ದ ಅತ್ತಂತ ಕಠೋರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎಚ್ಗರಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಂಗಳೂರಿನ ಪಾದರಾಯನಪುರದಲ್ಲಿ ಆರೋಗ್ಯ ಕಾರ್ಯಕರ್ತರು ಹೊಲೀಸರ ಮೇಲೆ ನಡೆದ ಹಲ್ಲೆ ಘಟನೆ ಅಮಾನವೀಯ ಮತ್ತು ಖಂಡನೀಯ ಇಂತಹ ಫಟನೆ ಮತ್ತೆ ಎಂದೂ ಮರುಕಳಿಹಿಸಬಾರದು ಎಂದರು

ಫಟನೆ ತಿಳಿಯುತ್ತಿದ್ದಂತೆ ಗೃಹ ಸಚಿವ ಬಸವರಾಜು ಬೊಮ್ನಾಯಿ ಮತ್ತು ಹಿರಿಯ ಮೊಲೀಸ್ ಅಧಿಕಾರಿಗಳು ಸ್ನಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ತಹಬದಿಗೆ ತಂದಿದ್ದಾರೆ ಸೋಂಕಿತರೊಂದಿಗೆ ಪ್ರತಕ್ಷ ಮತ್ತು ಪರೋಕ್ಷ ಸಂಪರ್ಕ ಹೊಂದಿರುವವರು ತಾವಾಗಿಯೇ ಮುಂದೆ ಬಂದು ಸ್ವಯಂ ಕ್ನಾರಂಟ್ಲೆನ್ಗೆ ಒಳಪಡಬೇಕು ಇಲ್ಲದೇ ಹೋದಲ್ಲಿ ಕಠಿಣ ಕ್ರಮ ಜರುಗಿಸುವುದು ಅನಿವಾರ್ಯವಾಗಲಿದೆ ಎಂದು ಅವರು ಹೇಳಿದರು ಲಾಕ್ಡೌನ್ ನಿರ್ಬಂಧಗಳನ್ನು ಸಡಿಲಿಸಿ ರೆಸ್ಲೋರೆಂಟ್ ಬಸ್ ಸಂಚಾರ ಮುನಿಸಿಪಲ್ ಪ್ರದೇಶಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಆರಂಭಕ್ಕೆ ಕೇರಳ ಸರ್ಕಾರ ಅನುಮತಿ ನೀಡಿರುವುದಕ್ಕೆ ಕೇಂದ್ರ ಗೃಹಸಚಿವಾಲಯ ಆಕ್ಷೇಪ ವ್ಯಕ್ತ ಪಡಿಬಿದೆ ಈ ಸಡಿಲಿಕೆಗಳು ಕೇಂದ್ರ ಸರ್ಕಾರದ ಲಾಕ್ಡೌನ್ ಮಾರ್ಗಸೂಚಿಯನ್ನು ದುರ್ಬಲಗೊಳಿಸಲಿವೆ ಎಂದು ಹೇಳಿದ್ದು ಈ ಸಂಬಂಧ ಕೇಂದ್ರ ಗ್ಲಹ ಸಚಿವಾಲಯ ಕೇರಳ ರಾಜ್ಲಕ್ಷೆ ಪತ್ರ ಬರೆದಿದೆ ವರ್ಕ್ತಾಪ್ ಬಾರ್ಬರ್ ಶಾಪ್ ರೆಸ್ಟೋರೆಂಟ್ ಪುಸ್ತಕದ ಅಂಗಡಿ ಪುರಸಭಾ ವ್ಯಾಪ್ತಿಯ ಸಣ್ಣ ಪುಟ್ಟ ಕೈಗಾರಿಕೆಗಳು ನಗರಗಳಲ್ಲಿ ಬಸ್ ಸೇವೆಗಳಗೆ ಕಾರಿನ ಹಿಂಬದಿ ಸೀಟನಲ್ಲಿ ಇಬ್ಲರು ದ್ವಿಚ್ಮಕ್ರ ವಾಹನದಲ್ಲಿ ಹಿಂಬದಿ ಸವಾರರಿಗೆ ಅನುಮತಿ ನೀಡಿರುವುದು ಲಾಕ್ಡೌನ್ ನಿಯಮಗಳನ್ನು ದುರ್ಬಲಗೊಳಿಸಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ

ಜನರ ಸಂಚಾರದ ಮೇಲೆ ಮತ್ತಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ ಲಾಕ್ಡೌನ್ ಜಾರಿ ನಿರ್ಬಂಧಗಳು ಮುಂದುವರೆದಿದ್ದು ಯಾವುದೇ ಸಡಿಲಿಕೆಗಳಗೆ ಅವಕಾಶ ನೀಡದಂತೆ ಆದೇಶಿಸಲಾಗಿದೆ

ಕೇಂದ್ರ ಸರ್ಕಾರದ ಸಲಹೆಯಂತೆ ಯಾವುದೇ ವಲಯಗಳಿಗೆ ವಿನಾಯಿತಿ ಕಲ್ಪಸದಿರಲು ರಾಜ್ಞ ಸಚಿವ ಸಂಪುಟ ನಿರ್ಧರಿಸಿದೆ

ಚಂದ್ರಶೇಖರ್ ರಾವ್ ತಿಳಿಸಿದ್ದಾರೆ

ಸಿಇಟ ಮತ್ತು ನೀಟ್ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ದ್ವಿತೀಯ ಪಿಯುಸಿ ವಿದ್ವಾರ್ಥಿಗಳಿಗೆ ಆನ್ಲೈನ್ ವಿಶೇಷ ತರಗತಿ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು ಬೆಂಗಳೂರಿನಲ್ಲಿಂದು ಉನ್ನತ ಶಿಕ್ಷಣ ಸಚಿವ ಡಾ

ಎನ್ ಅಕ್ಷತ್ಹ್ ನಾರಾಯಣ್ ಸುದ್ದಿಗಾರರೊಂದಿಗೆ ಮಾತನಾಡಿ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದರು